ಈ ಅಭೂತಪೂರ್ವ ಸಾಧನೆ ಮಾಡಿದ ಇಸ್ತೋ ವಿಜ್ಞಾನಿಗಳ ತಂಡವನ್ನು ಅಭಿನಂದಿಸಿರುವ ಸಂಸ್ಥೆಯ ಅಧ್ಯಕ್ಷ ಡಾ ಸಿವನ್ ಇದರೊಂದಿಗೆ ಚಂದ್ರನ ಮೇಲೆ ಐತಿಹಾಸಿಕ ಪ್ರಯಾಣವನ್ನು ದೇಶ ಆರಂಭಿಸಿದೆ ಎಂದು ಹೇಳಿದರು

ಆದರೆ ಉಡಾವಣೆಗೆ ಕೇಲವೇ ನಿಮಿಷಗಳು ಇರುವಾಗ ತಾಂತ್ರಿಕ ದೋಷಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಉಡಾವಣೆಯನ್ನು ಸ್ಲಗಿತಗೊಳಿಸಲಾಗಿತ್ತು

ಒಂದು ವಾರದ ಅವಧಿಯಲ್ಲಿ ಸಮಸ್ಲೆಗೆ ಪರಿಹಾರ ಕಂಡುಹಿಡಿದಿರುವುದು ಬಹು ದೊಡ್ಡ ಸಾಧನೆ ಭಾರತ ವಿಜ್ಞಾನಿಗಳಲ್ಲಿನ ಸಾಮರ್ಥ್ಯ ಮತ್ತು ವಿಶ್ವಾಸಕ್ಕೆ ಇದೊಂದು ಉದಾಹರಣೆಯಾಗಿದೆ ಎಂದು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ

ವೆಂಕಯ್ಯ ನಾಯ್ಡು ಅಭಿನಂದಿಸಿದ್ದಾರೆ

ಟ್ವೀಟ್ ಸಂದೇಶದಲ್ಲಿ ಅವರು ಇಸ್ರೋ ವಿಜ್ವಾನಿಗಳ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ ಎಂದು ಹೇಳಿದ್ದಾರೆ

ನೂತನ ಭಾರತ ಬಾಂಗ್ಲಾದೇಶ ಮೈತ್ರಿ ಮುಕ್ತಿ ಜೋದ ಸಂತಾನ ವಿದ್ಯಾರ್ಥಿವೇತನ ಯೋಜನೆಯಡಿ ಈ ಸೌಲಭ್ಞವನ್ನು ಕಲ್ಪಿಸಲು ಸರ್ಕಾರ ನಿರ್ಧರಿಸಿದೆ

ದೇಶದಲ್ಲಿನ ಬಡತನ ನಿರ್ಮೂಲನೆ ಹಾಗೂ ವೇಗಗತಿಯಲ್ಲಿ ಆರ್ಥಿಕ ಪ್ರಗತಿ ಸಾಧಿಸಲು ಅಗತ್ಯ ಮೂಲ ಸೌಕರ್ಯ ಕಲ್ಪಿಸುವುದು ಅತ್ಯಂತ ಪ್ರಮುಖ ವಿಷಯವಾಗಿದೆ

ಶಾಸಕಾಂಗ ಪಕ್ಷದ ನಾಯಕರು ಜಾರಿ ಮಾಡುವ ವಿಪ್ ಕುರಿತಂತೆ ಸ್ಪಷ್ಷತೆ ದೊರೆತ ನಂತರವೇ ಕರ್ನಾಟಕ ವಿಧಾನಸಭೆಯಲ್ಲಿ ವಿಶ್ನಾಸಮತ ಯಾಚನೆ ನಡೆಯಲಿದೆ ಎಂದು ಕೆ

ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ

ಹಾಗೂ ಈ ವಿಚಾರ ಕುರಿತು ಸುಪ್ರೀಂ ಕೋರ್ಟ್ ನಾಳೆ ತನ್ನ ಸ್ಪಷ್ಟೀಕರಣವನ್ನು ನೀಡುವ ಸಾಧ್ಯತೆ ಇದೆ ಎಂದು ಹೇಳಿದರು ಸುಪ್ರೀಂ ಕೋರ್ಟ್ ನೀಡುವ ಸ್ಪಷ್ಟೀಕರಣದ ನಂತರವೇ ಸದನದಲ್ಲಿ ವಿಶ್ವಾಸಮತ ಯಾಚನೆ ನಡೆಯಲಿದೆ ಎಂದು ಅವರು ತಿಳಿಸಿದರು ಇದರ ನಡುವೆ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನಾ ನಿರ್ಣಯದ ಮೇಲೆ ಚರ್ಚೆ ಮುಂದುವರೆದಿದೆ ಕರ್ನಾಟಕದ ವಿಧಾನಸಭೆಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಸಂವಿಧಾನದ ಮೂಲ ಆಶಯವನ್ನು ಬುಡಮೇಲು ಮಾಡುವಂತಿವೆ ಎಂದು ಬಿಜೆಪಿ ಆರೋಪಿಸಿದೆ ಹೈದರಾಬ್ನಲ್ಲಿ ಇಂದು ಸುದ್ದಿಗೋಷ್ಸಿಯಲ್ಲಿ ಮಾತನಾಡಿದ ಪಕ್ಷದ ಪ್ರಧಾನ ಕಾರ್ಯದರ್ತಿ ಮುರಳಿಧರ ರಾವ್ ವಿಶ್ಲಾಸಮತ ಯಾಚನೆ ನಿರ್ಣಯದ ಮೇಲನ ಚರ್ಚೆಗೆ ಅಂತ್ಯ ಹಾಡದೆ ಚರ್ಚೆಯನ್ನು ಅನಗತ್ಯವಾಗಿ ಮುಂದುವರೆಸಲು ವಿಧಾನಸಭಾಧ್ಯಕ್ಷ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆಂದು ಆರೋಪಿಸಿದರು ಕುದುರೆ ವ್ಯಾಪಾರಕ್ಕೂ ಸಭಾಧ್ಯಕ್ಷರು ಅವಕಾಶ ಮಾಡಿಕೊಡುತ್ತಿದ್ದಾರೆ ಎಂದು ಆರೋಪಿಸಿರುವ ಅವರು ವಿಶ್ವಾಸ ಮತಯಾಚನೆ ನಿರ್ಣಯದ ಮೇಲೆ ಚರ್ಜೆ ಮಾಡದ ಮುಖ್ಯಮಂತ್ರಿಗಳು ಅನಗತ್ತ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ

ಗುಜರಾತ್ನ ರಾಜ್ಯಪಾಲರಾಗಿ ಆಚಾರ್ಯ ದೇವವ್ರತ ಅವರು ಇಂದು ಗಾಂಧಿನಗರದ ರಾಜಭವನ ಆವರಣದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ಗುಜರಾತ್ ಹೈಕೋರ್ಟ್ನ ಹಂಗಾಮಿ ಮುಖ್ಯ ನ್ಯಾಯಾಧೀಶರು ನೂತನ ರಾಜ್ಯಪಾಲರಿಗೆ ಪ್ರಮಾಣ ವಚನ ಬೋಧಿಸಿದರು ನಿರ್ಗಮಿತ ರಾಜ್ಯಪಾಲ ಓ

ಕೊಟ್ಲಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಗುಜರಾತ್ ವಿಧಾನಸಭಾದ್ಯಕ್ಷ ರಾಜೇಂದ್ರ ತ್ರಿವೇದಿ ಸೇರಿದಂತೆ ಅನೇಕ ಗಣ್ಣರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು